ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಧು ಬಂಗಾರಪ್ಪ ಶಿವಮೊಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಎಚ್

ಕುಮಾರ ಸ್ವಾಮಿ ಹಿರಿಯ ಕಾಂಗ್ರೆಸ್ ನಾಯಕರಾದ ಕಾಗೋಡು ತಿಮ್ಮಪ್ಪ ಸಚಿವರಾದ ಆರ್ ವಿ ದೇಶಪಾಂಡೆಡಿ

ತಮ್ಮಣ್ಣ ಸೇರಿದಂತೆ ಪಲವರು ಉಪಸ್ಥಿತರಿದ್ದರು ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜೆ ತಾಂತಾ ಬಳ್ಳಾರಿ ಜಿಲ್ವಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕ ಶ್ರೀರಾಮುಲು ಸೇರಿದಂತೆ ಅನೇಕ ಮುಖಂಡರು ಪಾಜರಿದ್ದರು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಧ್ಯರ್ಥಿ ವಿ

ಉಗ್ರಪ್ಪ ನಾಮಪತ್ರ ಸಲ್ಲಿಸಿದರು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಸಚಿವ ಡಿ

ಶಿವಕುಮಾರ್ ಸೇರಿದಂತೆ ಬಳ್ಳಾರಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಮುಂಬರುವ ಲೋಕಸಭಾ ಚುನಾವಣಾ ಹಿಸ್ನೆಲೆಯಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವಿದ್ಯುನ್ನಾನ ಮತಯಂತ್ರ ಮತ್ತು ವಿವಿಪ್ಟಾಟ್ ಯಂತ್ರಗಳ ಪರಿಶೀಲನಾ ಕಾರ್ಯ ಪೊಲೀಸ್ ಬಿಗಿಬಂದೋಬಸ್ತ್ರೊಂದಿಗೆ ನಿನ್ನೆಯಿಂದ ಆರಂಭಗೊಂಡಿದೆ ಎಂದು ಬೆಂಗಳೂರು ಸಗರ ಜೆಲ್ಲಾಧಿಕಾರಿ ವಿಜಯಶಂಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಇದಕ್ಕಾಗಿ ಬಿ ಇ ಎಲ್ನಿಂದ ಹತ್ತು ಜನ ಪರಿಣಿತರು ಆಗಮಿಸಿದ್ದು

ರಾಜಕೀಯ ಪಕ್ಷಗಳಿಗೂ ಪರಿಶೀಲನೆಗೆ ಅವಕಾಶ ನೀಡಲಾಗಿದೆ ಚುನಾವಣೆಗೆ ಸ್ಪರ್ಧಿಸುವವರು ಬಂದು ತಪಾಸಣೆ ನಡೆಸಬಹುದು ಈ ಕುರಿತಂತೆ ಚುನಾವಣಾ ಆಯೋಗ ಸ್ಪಷ್ಟ ಸಂದೇಶ ನೀಡಿದೆ ಎಂದು ತಿಳಿಸಿದರು

ಮೈಸೂರು ದಸರಾ ಮಹೋತ್ತವದ ಮೆರುಗು ಹೆಚ್ಚಾಗುತ್ತಿದ್ದು ಪ್ರವಾಸಿಗರು ಹೆಚ್ಚನ ಸಂಖ್ಯೆಯಲ್ಲಿ ನಗರಕ್ಕೆ ಭೇಟಿ ನೀಡುತ್ತಿದ್ದಾರೆ

ದೇವೇಗೌಡ ಹೇಳಿದ್ದಾರೆ

ದೆಹಲಿಯಲ್ಲಿ ನಿನ್ನೆ ನಡೆದ ಯೋಜನೆ ಪರಾಮರ್ಶೆ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ವಿದ್ಯುತ್ ಸಚಿವ ಆರ್

ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಸಭೆಯ ನಂತರ ಸಚಿವ ಆರ್

ಈ ರಾಜ್ಗಳಿಗೆ ಬಹುಮಾನ ಘೋಷಣೆ ಯೋಜನೆ ಅನ್ನಯವಾಗುವುದಿಲ್ಲ ಎಂದು ಅವರು ತಿಳಿಸಿದರು

ವೆಂಕಯ್ಲನಾಯ್ಲು ಕರೆ ನೀಡಿದ್ದಾರೆ